ಅಂಬೇಡ್ಕರ್ ಆಶಯದಂತೆ ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಬೇಕು ಆರ್

ವೆಂಕಯ್ಯನಾಯ್ಡು ಕರೆ

ಬೆಂಗಳೂರಿನಲ್ಲಿಂದು ಬಜೆಟ್ ಅನುಷ್ಠಾನ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು ಖಾಸಗಿ ವಲಯದ ಚೇತರಿಕೆಗೂ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹಲವು ಪ್ರೋತ್ಸಾಹಕ ಕ್ರಮ ಕೈಗೊಂಡು ಎಲ್ಲಾ ವಲಯಗಳಿಗೆ ಸಮಾನ ಆದ್ಯತೆ ನೀಡಲಾಗಿದೆ ಎಂದರು ಕೊರೋನಾ ಬಿಕ್ಕಟ್ಟಿನ ನಡುವೆಯೂ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಲಾಗಿದೆ

ಒಂದು ವರ್ಷದ ಅವಧಿಯಲ್ಲಿ ಕೊರೋನಾ ಸೋಂಕು ನಿವಾರಿಸುವ ಲಸಿಕೆಯನ್ನು ಭಾರತ ದೇತಿಯವಾಗಿ ಅಭಿವೃದ್ಧಿಪಡಿಸಿದ್ದು ವಿದೇಶಗಳಿಂದ ದೇಡಿಕೆ ಹೆಚ್ಚಾಗಿದೆ

ಸಭೆಯಲ್ಲಿ ಅಜೀಂ ಶ್ರೇಮ್ಜೀ ಮೋಹನ್ದಾಸ್ ಪೈ ದೇವಿಶೆಟ್ಟಿ ಸೇರಿದಂತೆ ಅನೇಕ ಉದ್ಯಮಿಗಳು ಪಾಲ್ಗೊಂಡಿದ್ದರು

ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಪೌಷ್ಠಿಕ ಆಹಾರ ಸೇರಿದಂತೆ ಹೆಚ್ಚಿನ ಅನುದಾನ ಮೀಸಲಿಡಲಾಗಿದೆ

ಅಶೋಕ ಹೇಳಿದ್ದಾರೆ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯಲ್ಲಿಂದು ಗ್ರಾಮಸ್ತರೊಂದಿಗೆ ಸಭೆ ನಡೆಸಿ ಅಹವಾಲು ಸ್ನೀಕರಿಸಿ ಅವರು ಮಾತನಾಡಿದರು ನಿವೇಶನ ರಹಿತರಿಗೆ ಅವರ ಆದ್ಭತೆ ಮೇರೆಗೆ ನಿವೇಶನ ಮಂಜೂರು ಮಾಡಲಾಗುವುದು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸ್ಥಳದಲ್ಲಿಯೇ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇತ್ತರ್ಥಪಡಿಸಲಾಗುವುದು ಎಂದು ಸಚಿವರು ಹೇಳಿದರು ಶಾಸಕ ಟಿ ವೆಂಕಟರಮಣಯ್ಯ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಸೇರಿದಂತೆ ಕಂದಾಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು

ಧಾರವಾಡದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಾನವ ಸಮಾಜಕ್ಕೆ ಸಂವಹನಕ್ಕಾಗಿ ಇರುವ ಏಕೈಕ ಮಾಧ್ಯಮ ಭಾಷೆ ಭಾಷೆ ಬಳಸಿಕೊಂಡು ಪಲವರಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ ಆದರೆ ನಾಟಕದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಎಂದರು ರಂಗಾಯಣದ ಅಭಿವೃದ್ಲಿಗೆ ಯೋಜನೆ ರೂಪಿಸಿದರೆ ಉದ್ದಮಗಳ ಸಿಎಸ್ಆರ್ ನಿಧಿಯಿಂದ ಹಣಕಾಸು ನೆರವು ಒದಗಿಸಲು ಪ್ರಯತ್ನ ಮಾಡುವುದಾಗಿ ಹೇಳಿದರು ಧಾರವಾಡದ ಮಲ್ಲಿಕಾರ್ಜುನ ಮನ್ಸೂರ್ ಕಲಾಭವನದಲ್ಲಿ ನಡೆದ ಮತ್ತೊಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಧಾರವಾಡ ಸಂಗೀತ ತೂಗುವ ತೊಟ್ಟಿಲಿದ್ದಂತೆ ಹಲವು ಪ್ರಖ್ಯಾತ ಸಂಗೀತಗಾರರು ಅದನ್ನು ತೂಗಿ ಇಲ್ಲಿಯವರೆಗೂ ತಂದಿದ್ದಾರೆ

ಧಾರವಾಡದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ರಂಗ ನವಮಿ ನಾಟಕೋತ್ಸವಕ್ಕೆ ಹೆಸರಾಂತ ರಂಗ ನಿರ್ದೇಶಕ ಮಂಡ್ಯ ರಮೇಶ್ ಚಾಲನೆ ನೀಡಿದರು ಬಳಕ ಮಾತನಾಡಿದ ಅವರು ರಂಗ ಮಾಧ್ಯಮ ಸರಳ ಮತ್ತು ಪರಿಣಾಮಕಾರಿಯಾದ ಮಾಧ್ಯಮವಾಗಿದೆ ಎಂದು ಹೇಳಿದರು ರಂಗಾಯಣಗಳಿಗೆ ಸೂಕ್ತ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಅಲ್ಲಿ ಕೆಲಸ ಮಾಡುವ ಕಲಾವಿದರ ವೇತನ ಹೆಚ್ಚಿಸಬೇಕು ರಾಜ್ಯದಲ್ಲಿ ಹೆಚ್ಚು ರಂಗಾಯಣಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದರು

ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂದಿರ ನಿರ್ಮಾಣಕ್ಕಾಗಿ ಜನತೆ ಉದಾರವಾಗಿ ನೆರವು ನೀಡುತ್ತಿದ್ದಾರೆ ಆರ್ಎಸ್ಎಸ್ ಎಂಬುದು ರಾಷ್ಷಭಕ್ತಿಯ ಸಂಕೇತ ಸಂಫ ದೇಶ ಕಟ್ಟುವ ಕೆಲಸವನ್ನು ಮಾಡುತ್ತಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು ಕರ್ನಾಟಕದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗೆ ಭಾರತೀಯ ರೈಲ್ವೆ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಟ್ವೀಟ್ ಮಾಡಿದ್ದಾರೆ ಉತ್ತಮ ಪ್ರಯಾಣಾನುಭವ ನೀಡುವ ಜೊತೆಗೆ ರಾಜ್ಯದ ಪ್ರಗತಿಗೆ ಪೂರಕವಾಗಲಿದೆ ಎಂದು ಅವರು ಹೇಳಿದ್ದಾರೆ

ದೆಹಲಿಯ ರೇಲ್ ಭವನದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜೋಡಿ ಮಾರ್ಗಕ್ಷೆ ಚಾಲನೆ ನೀಡಿದರು

ಈ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಉಪರಾಪ್ಷಪತಿ ಎಂ ವೆಂಕಯ್ಯನಾಯ್ದ ದೇಶದ ಜನತೆಗೆ ಶುಭಾಶಯ ತಿಳಿಸಿ ನಾವು ಮಾತೃ ಭಾಷೆಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಆಡಳಿತದವರೆಗೆ ಎಲ್ಲಾ ಸ್ತರಗಳಲ್ಲಿ ಬಳಸಲು ಉತ್ತೇಜಿಸಬೇಕು ನಮ್ನ ಸ್ವಜನತೀಲ ಕಲ್ಪನೆ ಮತ್ತು ಚಿಂತನೆಗಳನ್ನು ನಮ್ಮ ಸ್ವಂತ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಲು ಪ್ರೋತ್ಲಾಹಿಸಬೇಕು ಎಂದು ಸಂದೇತದಲ್ಲಿ ತಿಳಿಸಿದ್ದಾರೆ ಬ್ಬಹತ್ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ಪೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಯಾದಗಿರಿ ಜಿಲ್ಲಾ ನ್ಯಾಯಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಶ್ರೀಧರ್ ಹೇಳಿದ್ದಾರೆ

ಪ್ರತಿ ಪೀಠದಲ್ಲಿ ಒರ್ವ ನ್ಯಾಯಾಧೀಶರು ವಕೀಲರು ಸಂಧಾನಕಾರರು ಭಾಗವಹಿಸಿ ಅವರ ಮುಖಾಂತರ ರಾಜೇ ಸಂಧಾನ ಮಾಡಿಸಲಾಗುವುದು ಎಂದು ಅವರು ಹೇಳದರು

ಎಸ್ ಪೂವಿತ ತಿಳಿಸಿದ್ದಾರೆ

ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ದೇಡಿಕೆಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಬೆಳೆ ಪರಿಹಾರ ತ್ವರಿತವಾಗಿ ರೈತರಿಗೆ ದೊರಕುವಂತೆ ಮಾಡಲು ಜಿಲ್ಲೆಯಲ್ಲಿ ಪೌತಿ ಖಾತಾ ಆಂದೋಲನವನ್ನು ಹಮ್ನಿಕೊಳ್ಳಲಾಗಿದೆ ಪಹಣಿ ತಿದ್ದುಪಡಿ ಮಾಡುವ ಉದ್ದೇಶದಿಂದ ಕಂದಾಯ ಅದಾಲತ್ ಹಮ್ನಿಕೊಳ್ಳಲಾಗಿದ್ದು ರೈತರು ನಾಡಕಚೇರಿ ಮತ್ತು ಜಲ್ಲಾಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲಾಗಿದೆ ಎಂದು ಅಪರ ಜಲ್ಲಾಧಿಕಾರಿ ತಿಳಿಸಿದರು

ಗಾಯಾಳುಗಳನ್ನು ಹಾಸನ ನಗರದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಬಂಗಾಳಕೊಲ್ಲಿ ಹಾಗೂ ಅರಬ್ಬ ಸಮುದ್ರದಲ್ಲಿ ಉಂಟಾಗಿರುವ ಮೇಲ್ವೈ ಸುಳಗಾಳ ಪರಿಣಾಮ ರಾಜ್ಯದ ಹಲವು ಭಾಗಗಳಲ್ಲಿ ಇಂದು ಮತ್ತು ನಾಳೆ ಸಹ ಮಳೆ ಸುರಿಯುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಕಾವೇರಿ ಉಗಮ ಸ್ವಾನ ತಲಕಾವೇರಿ ಭಾಗಮಂಡಲದಲ್ಲಿ ಬೆಳಗ್ಗೆ ಧಾರಕಾರ ಮಳೆಬಿದ್ದಿದೆ